ಎಸ್

ಫಿಡೆ ಆನ್ಲೈನ್ ಚೆಸ್ ಒಲಿಂಪಿಯಾಡ್ ಫೈನಲ್ ಪಂದ್ಯಕ್ತೆ ತಾಂತ್ರಿಕ ಅಡಚಣೆ ಭಾರತ ರಷ್ನಾ ಜಂಟಿ ವಿಜೇತ ಎಲೆಕ್ಸಾನಿಕ್ ವಿಧಾನಗಳ ಮೂಲಕ ನಡೆಸುವ ವ್ಯವಹಾರಕ್ಕೆ ಯಾವುದೇ ಶುಲ್ಲ ವಿಧಿಸಬಾರದೆಂದು ಬ್ಯಾಂಕ್ಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಸೂಚಿಸಿದೆ

ಇದಲ್ಲದೆ ನೂತನ ಪಾವತಿ ಮತ್ತು ಹಣಸಲ್ಲಿಕೆ ವ್ಯವಸ್ಥೆ ಪಿಎಸ್ಎಸ್ ಅನುಸಾರ ಎಲೆಕ್ಸಾನಿಕ್ ರೂಪದಲ್ಲಿ ಪಣ ಪಾವತಿಸುವ ಅಥವ ಪಣ ಪಡೆಯುವ ಪ್ರಕ್ರಿಯೆಗೆ ಯಾವುದೇ ಶುಲ್ಲ ವಿಧಿಸುವಂತಿಲ್ಲ ಆದರೆ ಕೆಲವು ಬ್ಲಾಂಕ್ಗಳು ಶುಲ್ಲ ವಿಧಿಸಿರುವ ಬಗ್ಗೆ ದೂರುಗಳು ಬಂದಿದ್ಲು ಇದು ಐಟಿ ಮತ್ತು ಪಿಎಸ್ಎಸ್ ಕಾಯ್ಲೆಗಳ ಉಲ್ಲಂಘನೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಎಫ್

ಕೌಟುಂಬಿಕ ಹಾಗೂ ವ್ಯಾಪಾರ ವರ್ಗಗಳ ಮನಶ್ವೇತನಕ್ಕಾಗಿ ಕಾರ್ಯಸಾಧ್ಯತೆಯ ಆಧಾರದ ಮೇಲೆ ಸಾಲ ದೊರಕಿಸುವುದು ಸುಗಮ ಮತ್ತು ಕ್ವರಿತವಾಗಿ ಸಮಸ್ಯೆಗಳನ್ನು ನಿವಾರಿಸಲು ಆಗತ್ಯ ಬ್ಯಾಂಕ್ ನೀತಿ ಅಂತಿಮಗೊಳಿಸುವುದು ಪಾಗೂ ಸಾಲಗಾರರನ್ನು ಗುರುತಿಸುವ ಕುರಿತಂತೆ ಸಭೆಯಲ್ಲಿ ಪರಾಮರ್ಶೆ ನಡೆಯಲಿದೆ ಕೇಂದ್ರ ಸರ್ಕಾರದ ಮಪತ್ವಾಕಾಂಕ್ಷಿಯ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಗುರುತಿಸಲಾದ ಆಸ್ಪತ್ರೆಗಳಿಗೆ ಗುಣಮಟ್ಟ ಮಾನದಂಡದ ಆಧಾರದ ಮೇಲೆ ತಾರಾ ಕ್ರೇಯಾಂಕ ನೀಡಲಾಗುವುದು ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ತಿಳಿಸಿದೆ

ಇವುಗಳಲ್ಲಿ ಸುರಕ್ಷತೆ ಸಕಾಲಿಕ ಚಿಕಿತ್ಸೆ ರೋಗಿಗಳ ಉಪಚಾರ ದಕ್ಷತೆ ಚಿಕತ್ಸಾ ಗುಣಮಟ್ಟ ಮತ್ತು ಸೇವೆ ಆಧರಿಸಿ ತಾರಾ ಶ್ರೇಯಾಂಕ ನೀಡಲಾಗುವುದು ಎಂದು ಎನ್ಎಚ್ಎ ಜಂಟಿ ನಿರ್ದೇಶಕಿ ಡಾ

ಎಲ್ ಮೀನಾ ತಿಳಿಸಿದ್ದಾರೆ

ಸಕ್ರಿಯ ಪ್ರಕರಣಗಳಿಗಿಂತ ಗುಣಮುಖರ ಸಂಖ್ಯೆ ಮೂರೂವರೆ ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಬೆಂಗಳೂರು ಮತ್ತು ಮಹಾರಾಷ್ಷದ ಸೋಲಾಪುರ್ ನಡುವೆ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಿನ್ನೆ ಚಾಲನೆ ನೀಡಿದರು ದೇಶದಲ್ಲಿ ರಸ್ತೆ ಸಾರಿಗೆ ಮೇಲಿನ ಒತ್ತಡ ಕಡಿಮೆ ಮಾಡಲು ಬಹು ಮಾದರಿಯ ಸಾರಿಗೆ ವ್ಯವಸ್ವೆ ಅಳವಡಿಸಿಕೊಳ್ಳಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಡಿದ್ದ ಕರೆ ಅನುಸಾರ ಈ ನೂತನ ರೈಲು ಸಾರಿಗೆ ಅರಂಭಿಸಲಾಗಿದೆ

ಇದು ಪರಿಸರ ಸ್ನೇಹಿ ಅಗಿರುವುದರ ಜೊತೆಗೆ ರಸ್ತೆ ಸಾರಿಗೆ ಮೇಲಿನ ಸಂಚಾರ ದಟ್ಟಣೆ ಕಡಿಮೆ ಮಾಡಲಿದೆ ಬೆಂಗಳೂರಿನ ನೆಲಮಂಗಲ ರೈಲು ನಿಲ್ದಾಣದಿಂದ ಸೋಲಾಮರದ ಬಾಲೆ ನಿಲ್ದಾಣದವರೆಗೆ ಈ ಸರಕು ರೈಲು ಸಂಚರಿಸಲಿದೆ ಎಪಿಎಂಸಿ ಕೃಷಿ ಮಾರುಕಟ್ಟೆ ಮತ್ತು ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ವಲಯ ಈ ಯೋಜನೆಯಿಂದ ಲಾಭ ಪಡೆಯಲಿವೆ ಉದ್ಘಾಟನೆ ಸಂದರ್ಭದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಸಚಿವರಾದ ರಮೇಶ್ ಜಾರಕಿಹೊಳಿ ಆರ್ ಅಶೋಕ ಉಪಸ್ಲಿತರಿದ್ದರು ಕೇರಳಿಗರ ಜನಪ್ರಿಯ ಓಣಂ ಪಭ್ವವನ್ನು ಇಂದು ಆಚರಿಸಲಾಗುತ್ತಿದೆ ಮರಾಣ ಪ್ರಸಿದ್ದ ಮಹಾಬಲಿ ದೊರೆಯ ಮನರ್ ಆಗಮನದ ಸಂಕೇತವಾಗಿ ಹಾಗೂ ವಾರ್ಷಿಕ ಸುಗ್ಗಿ ಉತ್ಸವವಾಗಿ ಓಣಂ ಆಚರಿಸಲಾಗುತ್ತದೆ ರಾಷ್ಷಪತಿ ಮತ್ತು ಉಪರಾಷ್ಷಪತಿ ಸೇರಿದಂತೆ ಗಣ್ಣರು ಓಣಂ ಹಬ್ಲಕ್ಕೆ ಶುಭ ಕೋರಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಓಣಂ ಪಬ್ಬವು ದೇಶದ ಶ್ರೀಮಂತ ಸಾಂಸ್ಕತಿಕ ಪರಂಪರೆಯ ಭಾಗವಾಗಿದ್ದು ಹೊಸ ಬೆಳೆ ಬಂದ ಸಂದರ್ಭದಲ್ಲಿ ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸುವ ಆಚರಣೆಯಾಗಿದೆ

ವೆಂಕಯ್ಯ ನಾಯ್ಡು ಓಣಂ ಸಂದರ್ಭದಲ್ಲಿ ಪಾರಂಪರಿಕ ಕ್ರೀಡೆ ಸಂಗೀತ ನೃತ್ಯ ಮತ್ತಿತರ ಸಾಂಸ್ಟತಿಕ ಕಾರ್ಯಕ್ರಮಗಳಲ್ಲಿ ಜನರು ಭಾಗಿಯಾಗಲಿದ್ದು ಪೌರಾಣಿಕ ರಾಜ ಮಹಾಬಲಿಗೆ ಸ್ವಾಗತ ಕೋರುತ್ತಾರೆ ಸಂಬಂಧಗಳನ್ನು ಬೆಸೆಯುವ ಈ ಪಬ್ದದ ಸಂದರ್ಭದಲ್ಲಿ ಕೋವಿಡ್ ಮುನ್ನೆಚ್ವರಿಕೆ ಮತ್ತು ನೈರ್ಮಲ್ಯ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಕೋರಿದ್ದಾರೆ

ಸೇವಾಸಪ್ತಾಪ ಆಚರಣೆಯ ನಿರ್ಧಾರದ ಕುರಿತು ಕೇಂದ್ರ ಸಚಿವ ಡಾ ಜಿತೇಂದ್ರಸಿಂಗ್ ಟ್ವೀಟ್ ಮಾಡಿದ್ದಾರೆ ಕೊರೊನಾ ಸಾಂಕ್ರಾಮಿಕದ ಕಾರಣ ಯಾವುದೇ ಪ್ರಧಾನ ಸಮಾರಂಭ ಅಥವಾ ಗುಂಮ ಸೇರುವಿಕೆ ತಪ್ಪಿಸುವ ಸಲುವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಜನರಿಗೆ ನೆರವಾಗುವ ಸೇವಾಸಪ್ತಾಪದ ಅಂಗವಾಗಿ ಮಾಸ್ಕ್ ಸ್ಯಾನಿಟೈಜರ್ ಹಾಗೂ ವಿತರಿಸಲಾಗುವುದು ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಬೆಂಬಲಿಗರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಲು ಉತ್ತೇಜನ ನೀಡಲಾಗಿದೆ

ಕಟ್ಟಡ ಕುಸಿತಕ್ಕೆ ಕಾರಣ ಕುರಿತು ತನಿಖೆ ನಡೆಸಲಾಗುತ್ತಿದೆ ಎಂದು ಸ್ವಳೀಯ ಆಡಳಿತ ತಿಳಿಸಿದೆ ಕೇಂದ್ರ ಸರ್ಕಾರ ಅನ್ಲಾಕ್ ಮಾರ್ಗಸೂಚಿ ಪ್ರಕಟಿಸಿದ ನಂತರ ಭಾರತೀಯ ಕ್ರೀಡಾ ಪ್ರಾಧಿಕಾರ ಎಸ್ಎಐ ಕ್ರೀಡಾ ಚಟುವಟಿಕೆಗಳನ್ನು ಪಂತ ಪಂತವಾಗಿ ಆರಂಭಿಸಿದೆ ಎಸ್ಎಐ ಕ್ರೀಡಾ ವ್ಕವಸ್ಥೆಯಡಿಯಲ್ಲಿ ಮೊದಲನೇ ಪಂತವಾಗಿ ಒಲಿಂಪಿಕ್ ಪಾಗೂ ಪ್ಯಾರಾಲಿಂಪಿಕ್ಗೆ ಸಂಬಂಧಿಸಿದ ಕ್ರೀಡಾ ಪಟುಗಳು ತಮ್ನ ಚಟುವಟಿಕೆಗಳನ್ನು ಆರಂಭಿಸಲು ಅನುಮತಿಸಲಾಗಿತ್ತು

ತರಬೇತಿ ಸಮಯದಲ್ಲಿ ಆರೋಗ್ಯ ಸಚಿವಾಲಯ ಪಾಗೂ ಕ್ರೀಡಾ ಪ್ರಾಧಿಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಅನುಸರಿಸಲು ಸೂಚಿಸಲಾಗಿದೆ

ಸರ್ವರ್ನೊಂದಿಗಿನ ಸಂಪರ್ಕ ಸ್ವಗಿತವಾದ ಬಳಿಕ ಸಮಯವಿಲ್ಲದೆ ಭಾರತದ ನಿಯಾಲ್ ಸರಿನ್ ಮತ್ತು ದಿವ್ದಾ ದೇಶ್ಮುಖ್ ಆಟ ಮುಂದುವರಿಸಲು ಸಾಧ್ಯವಾಗದಿದ್ದಾಗ ರಷ್ಯಾವನ್ನು ಮೊದಲಿಗೆ ವಿಜೇತ ತಂಡವಾಗಿ ಘೋಷಿಸಲಾಯಿತು ಈ ವಿವಾದಾತ್ಪಕ ನಿರ್ಧಾರದ ವಿರುದ್ಗ ಭಾರತ ಮನವಿ ಮಾಡಿತು ಆ ಬಳಿಕ ಅಂತಾರಾಷ್ಷೀಯ ಚೆಸ್ ಒಕ್ಕೂಟ ಫಿಡೆಯ ಅಧ್ಯಕ್ಷ ಆರ್್ಾಡಿ ವೋರ್ನೋವಿಚ್ ಅವರು ಎರಡೂ ತಂಡಗಳಿಗೆ ಚಿನ್ನದ ಪದಕವನ್ನು ನೀಡಲು ನಿರ್ಧರಿಸಿದರು ಆನ್ಲೈನ್ ಮಾದರಿಯಲ್ಲಿ ನಡೆದ ಮೊದಲ ಒಲಿಂಪಿಯಾಡ್ ಇದಾಗಿದೆ ಫಿಡೆ ಜೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಮೊದಲ ಬಾರಿಗೆ ಫೈನಲ್ ತಲುಪಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಿಡೆ ಆನ್ಲೈನ್ ಚೆಸ್ ಒಲಿಂಪಿಯಾಡ್ನಲ್ಲಿ ವಿಜೇತರಾದ ಭಾರತೀಯ ಚೆಸ್ ಆಟಗಾರರನ್ನು ಅಭಿನಂದಿಸಿದ್ದಾರೆ